ಇದರಿಂದ ಕೋವಿಡ್ ನಿಯಂತ್ರಣ ಕರ್ತಮ್ಯಗಳಿಗೆ ಅರ್ಷ ವೈದ್ಯರು ಲಭ್ಯವಾಗುವುದನ್ನು ಖಚಿತಪಡಿಸಿದಂತಾಗಿದೆ

ವೈದ್ಯಕೀಯ ಇಂಟರ್ನಿಗಳು ಕೋವಿಡ್ ನಿರ್ವಹಣಾ ಕರ್ತವ್ಯಗಳಲ್ಲಿ ಪಾಲ್ಗೊಳ್ಳಲಿದ್ದು ಅವರ ಬೋಧಕರು ಮೇಲ್ವಿಚಾರಣೆ ನಡೆಸಲಿದ್ದಾರೆ ಅಂತಿಮ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನು ಟೆಲಿ ಕನ್ನಲ್ಲೇಷನ್ ಮತ್ತು ಆರಂಭಿಕ ಪಂತದ ಕೋವಿಡ್ ಪ್ರಕರಣಗಳ ನಿರ್ವಹಣೆಗೆ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ

ಕೋವಿಡ್ ಸಂಬಂಧಿತ ಕಾರ್ಯಗಳಲ್ಲಿ ನಿರತರಾಗುವ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವ್ಯಕ್ತಿಪರರಿಗೆ ಸೂಕ್ತ ಲಸಿಕಾ ವ್ನವಸ್ಥೆ ಕಲ್ಪಿಸಲಾಗುವುದು ಆರೋಗ್ಯ ವ್ಯಕ್ತಿಪರಿಗೆ ಸರ್ಕಾರದ ವಿಮಾ ಯೋಜನೆಯ ಸೌಲಭ್ಯಕ್ಷೆ ಒಳಪಡಿಸಲಾಗುವುದು

ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಗರಿಷ್ಠ ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಉತ್ತೇಜನ ಕ್ರಮಗಳನ್ನು ಕ್ಟೆಗೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ಮನವಿ ಮಾಡಿದೆ

ಸಾರಜನಕ ಘಟಕಗಳನ್ನು ಆಮ್ಲಜನಕ ಫಟಕಗಳಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಆರೋಗ್ಲ ಸಚಿವಾಲಯ ತಿಳಿಸಿದೆ

ಇಲ್ಲಿ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆ ಹೆಚ್ಚಿಸಲು ಗಮನ ನೀಡಲಾಗುತ್ತಿದೆ ಎಂದರು ಗೃಪ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪಿಯೂಷ್ ಗೋಯಲ್ ಮಾತನಾಡಿ ದೇಶದಲ್ಲಿ ಸಾಕಷ್ಟು ಆಮ್ಲಜನಕ ಲಭ್ಯವಾಗುತ್ತಿದೆ

ಅಲ್ಲದೆ ಕೇಂದ್ರ ಸರ್ಕಾರ ವಿದೇಶಗಳಿಂದ ಆಮ್ಲಜನಕ ಆಮದು ಮಾಡಿಕೊಳ್ಳುತ್ತಿದೆ ಎಂದರು ಆರೋಗ್ಡ ಸಚಿವಾಲಯ ಹೊರಡಿಸಿರುವ ಮಾರ್ಗಸೂಚಿಯಂತೆ ಪ್ರತಿ ಆಸ್ವತ್ರೆಯು ಆಮ್ಲಜನಕ ಬಳಕೆಯನ್ನು ಖಾತ್ರಿಪಡಿಸಬೇಕು ಜೊತೆಗೆ ದೇಶದ ನಾಗರಿಕರು ಸರ್ಕಾರದ ಜೊತೆ ಕೈಜೋಡಿಸಿ ಆಮ್ಲಜನಕ ಕಾಳಸಂತೆಯಲ್ಲಿ ಮಾರಾಟವಾಗದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು

ತ್ವಣಮೂಲ ಕಾಂಗ್ರೆಸ್ ಭವನದಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಮತಾ ಬ್ದಾನರ್ಜಿ ಅವರನ್ನು ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಅವಿರೋಧವಾಗಿ ಆಯ್ಲೆ ಮಾಡಲಾಗಿದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪಾರ್ಥಚಟರ್ಜಿ ತಿಳಿಸಿದ್ದಾರೆ ಹೊಸದಾಗಿ ಆಯ್ಡೆಯಾಗಿರುವ ಟಿಎಂಸಿ ಶಾಸಕರು ಗುರುವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಈ ಸ್ನೇಪರವಾದ ವೈದ್ಯಕೀಯ ನೆರವಿಗೆ ರಜನಾತ್ಮಕ ಪಾಲುದಾರ ದೇಶವಾದ ಯು ಕೆ ಗೆ ವಿದೇಶಾಂಗ ವ್ಲವಹಾರಗಳ ಮಾಧ್ಯಮ ವಕ್ತಾರರಾದ ಅರಿಂದಮ್ ಬಾಗ್ನಿ ಧನ್ಯವಾದ ತಿಳಿಸಿದ್ದಾರೆ

ಪ್ರಮುಖ ಐರೋಷ್ತ ಒಕ್ಕೂಟ ಪಾಲುದಾರ ದೇಶವಾದ ಇಟಲಿಯ ಸಹಾಯವನ್ನು ಭಾರತವು ಗೌರವಿಸುತ್ತದೆ ಮತ್ತು ಇದು ಆಮ್ಲಜನಕದ ಉತ್ತಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವಾಗಲಿದೆ ಎಂದು ಬಾಗ್ನಿ ಹೇಳಿದ್ದಾರೆ ಆಹಾರ ಸಂಸ್ತರಣಾ ಉದ್ದಮದ ಉತ್ತಾದನೆಗೆ ಸಂಪರ್ಕ ಕಲ್ಲಿಸುವ ಮೋತ್ನಾಪಕ ಯೋಜನೆಗೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿ ಪ್ರಕಟಿಸಿದೆ ಕೇಂದ್ರ ಆಹಾರ ಸಂಸ್ಕರಣಾ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಈ ಯೋಜನೆಯ ಆನ್ಲ್ಟೆನ್ ಮೋರ್ಟಲ್ಗೆ ಚಾಲನೆ ನೀಡಿದರು